ನಿನ್ಲೆ ದೇಶವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ರಾಷ್ಟವಾಗಿ ದೇಶವು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದೆ

ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನವು ಪ್ರತ್ನೇಕವಾದ ಭಯೋತ್ಸಾದನೆ ಭ್ರಷ್ನಾಚಾರ ಮತ್ತು ಕುಟುಂಬ ಆಡಳಿತವನ್ನು ಹೊರತುಪಡಿಸಿ ಬೇರೇನೂ ನೀಡಲಿಲ್ಲ ಇದನ್ನು ಪಾಕಿಸ್ತಾನ ತನ್ನ ಅನುಕೂಲಕ್ಕೆ ಬಳಸಿಕೊಂಡಿತು ಎಂದು ಪ್ರಧಾನಿ ಹೇಳಿದ್ದಾರೆ ಇದಲ್ಲದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಶಕಗಳ ರಾಜವಂಶದ ರಾಜಕಾರಣ ಯುವಕರನ್ನು ಮುಂಭಾಗದಿಂದ ಮುನ್ನ ಡೆಸುವ ಅವಕಾಶದಿಂದ ವಂಚಿತೆಗೊಳಿಸಿತ್ತು ಎಂದಿದ್ದಾರೆ ಹೊಸ ವ್ಯವಸ್ಥೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನೌಕರರು ಪೊಲೀಸರು ಇತರ ಕೇಂದ್ರಾದಳಿತ ಪ್ರದೇಶಗಳ ನೌಕರರು ಮತ್ತು ಪೊಲೀಸರ ಸಮನಾಗಿ ಸಮಾನ ಸೌಲಭ್ಯಗಳನ್ನು ಪಡೆಯುವಂತೆ ಮಾಡುವುದು ಕೇಂದ್ರ ಸರ್ಕಾರದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಖಾಲಿ ಇರುವ ಕೇಂದ್ರದ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದರೊಂದಿಗೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಕಲ್ಪಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ ಜತೆಗೆ ಕೇಂದ್ರ ಸಾರ್ವಜನಿಕ ವಲಯದ ಫೆಟಕಗಳು ಮತ್ತು ಖಾಸಗಿ ಕಂಪೆನಿಗಳು ಜಮ್ಮು ಮತ್ತು ಕಾಶ್ಮೀರ ಯುವಕರಿಗೆ ಉದ್ಯೋಗ ಕಲ್ಪಿ ಸುವಂತೆಯೂ ಮನವಿ ಮಾಡಿದ್ದಾರೆ

ಜಮ್ಮು ಕಾಶ್ಮೀರದ ವಿಭಾಗ ಮಟ್ಟದಲ್ಲಿ ಜಿಲ್ಡಾ ಮಟ್ಟದಲ್ಲಿ ಮತ್ತು ಶ್ರೀನಗರ ನಾಗರಿಕ ಕಾರ್ಯದರ್ಶಿ ವಲಯದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಜಮ್ಮು ಮತ್ತು ಕಾಶ್ಮೀರ ಮುಖ್ಯ ಕಾರ್ಯದರ್ಶಿ ಬಿ ವಿ ಆರ್ ಸುಬ್ರಹ್ಮಣ್ಯನ್ ನಿರ್ದೇಶನ ನೀಡಿದ್ದಾರೆ

ಸಿನ್ಡಾ ನಿನ್ನೆ ಪರಾಮರ್ಶೆ ನಡೆಸಿದರು ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಸಭೆಯ ನೇತೃತ್ವದ ವಹಿಸಿದ್ದ ಸಿನ್ಹಾ ಪ್ರಸ್ತುತ ಪರಿಸ್ಥಿತಿ ಪೂರ್ವ ಸಿದ್ದತೆ ರಕ್ಷಣಾ ಕಾರ್ಯ ಮತ್ತು ಪರಿಹಾರ ಕಾರ್ಯಚರಣೆಗಳ ಬಗ್ಗೆ ಮಾಹಿತಿ ಕಲೆಹಾಕಿದರು ಜತೆಗೆ ಪ್ರವಾಹ ಪೀಡಿತ ಈ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವಂತೆ ಸೂಚಿಸಿದ್ದಾರೆ

ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೆಚ್ಚುವರಿ ಬೋಣ್ ಗಳನ್ನು ಸಹ ನಿಯೋಜಿಸಲಾಗಿದೆ ಕಳೆದ ಹಲವು ದಿನಗಳಿಂದ ಮಹಾರಾಷ್ಟ ಕರ್ನಾಟಕ ಕೇರಳ ಮತ್ತು ಗುಜರಾತಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ ಗುಜರಾತ್ ಮಹಾರಾಷ್ಟ ಮತ್ತು ಕರ್ನಾಟಕ ಕರಾವಳಿ ಭಾಗದಲ್ಲಿ ಮುಂದಿನ ಎರಡು ದಿನಗಳ ಕಾಲ ಮತ್ತಷ್ನು ಮಳೆ ಸುರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಪ್ರವಾಹ ಪೀಡಿತ ರಾಜ್ಯಗಳಿಗೆ ಅಗತ್ಯ ಮುಂಗಡವನ್ನು ಬಿದುಗಡೆ ಮಾಡುವಂತೆಯೂ ನಿರ್ದೇಶಿಸಲಾಗಿದೆ ಹಾಗೂ ಬೆಳೆ ವಿಮೆ ಹಕ್ಕುಗಳಿಗೆ ಸಂಬಂಧಿಸಿದ ತಕ್ಷಣದ ಕೆಲಸಗಳನ್ನು ಕೈಗೊಳ್ಳುವಂತೆಯೂ ಏಜೆನ್ಪೀಸ್ ಗಳಿಗೆ ಸೂಚಿಸಲಾಗಿದೆ

ಮುಂಗಾರು ಮುಂಚೂಣಿಯಲ್ಲಿ ಇರುವುದರಿಂದ ನಿರಂತರ ಮಳೆ ಸುರಿಯುತ್ತಿದ್ದು ಹಲವು ಜಿಲ್ಲೆಗಳ ಸಾಮಾನ್ಯ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ

ವಾಯುವ್ಯ ಭಾಗದ ಕೆಲವು ನೆರೆ ಬಾಧಿತ ಗ್ರಾಮಗಳಿಗೆ ಮತ್ತು ಪಟ್ಟಣಗಳಿಗೆ ಮುಖ್ಯಮಂತ್ರಿ ಬಿ ಎಸ್ ಯುಡಿಯೂರಪ್ಪ ಭೇಟಿ ನೀಡಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯ ರಕ್ಷಣಾ ಶಿಬಿರಗಳು ಹಾಗೂ ಗಂಜಿ ಕೇಂದ್ರಗಳ ಅವಲೋಕನ ಮಾಡಿದರು ದಕ್ಷಿಣ ರಾಜ್ಯಗಳಾದ್ಯಂತ ಭಾನುವಾರದವರೆಗೆ ಭಾರಿಯಿಂದ ಸಾಧಾರಣ ಮಳೆಯಾಗುವ ಮುನ್ಪೂ ಚನೆಯನ್ನು ನೀಡಲಾಗಿದೆ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಅಗತ್ಯ ನೆರವು ಒದಗಿಸುವಂತೆ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ಲಾದ್ ಜೋಶಿ ಮನವಿ ಮಾಡಿದ್ದಾರೆ ರಾಜ್ಯಕ್ಕೆ ಅಗತ್ಯ ನೆರವು ನೀಡುವಂತೆ ಕೋರಲಾಗಿದೆ ಎನ್ಡಿಆರ್ಎಫ್ ತಂದ ಕಳುಹಿಸುವುದೂ ಸೇರಿದಂತೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಅಮಿತ್ ಶಾ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ

ವಿದ್ಯುತ್ ಚಾಲಿತ ವಾಹನಗಳನ್ನು ಖರೀದಿಸುವ ಮೂಲಕ ವಿದ್ಯುತ್ ಚಾಲಿತ ಮತ್ತು ಹೈಬ್ರೀಡ್ ವಾಹನಗಳನ್ನು ಬಳಸಲು ಪ್ರೊತ್ಪಾಹ ನೀಡುವುದು ಯೋಜನೆಯ ಮೂಲ ಉದ್ದೇಶವಾಗಿದೆ

ಥಾಕಾದಲ್ಲಿ ನಿನ್ನೆ ನಡೆದ ಕಾರ್ಯದರ್ಶಿ ಮಟ್ನದ ಸಭೆಯ ಬಳಿಕ ಉಭಯ ದೇಶಗಳು ಥೆನಿ ಗುಮ್ತಿ ಮತ್ತು ತೀಸ್ತಾ ಸೇರಿದಂತೆ ಎಂಟು ನದಿಗಳ ಮಧ್ಯಂತರ ನೀರು ಹಂಚಿಕೆ ಒಪ್ವಂದಕ್ಕೆ ಒಂದು ಚೌಕಟ್ಟನ್ನು ಸಿದ್ದಪಡಿಸಲು ಎರಡೂ ದೇಶಗಳು ಸಹಮತ ಸೂಚಿಸಿವೆ ಇದಲ್ಲದೆ ನದಿಗಳ ಪರಿಸರಕ್ಕೆ ಸಂಬಂಧಿಸಿದಂತೆಯೂ ಎರಡೂ ರಾಷ್ಟ್ರಗಳು ಚರ್ಚಿಸಿವೆ

ಅಕಾಶವಾಣಿ ಸುದ್ದಿ ಸೇವೆಗಳ ವಿಭಾಗವು ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸ ವದ ಅಂಗವಾಗಿ ವಿಶೇಷ ದ್ವಿಭಾಷಾ ರೋಡಿಯೊ ಸೇತುವೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ ದೆಹಲಿ ಸ್ವುಡಿಯೋದಲ್ಲಿ ಕುಳಿತುಕೊಳ್ಳಲಿರುವ ತಜ್ಞರು ನಮ್ಮ ಪ್ರಾದೇಶಿಕ ಸುದ್ದಿ ವಿಭಾಗಗಳಾದ ಜಮ್ಮು ಚಂಡೀಗಧ ಚೆನ್ನೈ ಲಖನೌ ಕೋಲ್ಕೊತಾ ಮತ್ತು ಮುಂಬೈ ಸ್ಟುಡಿಯೋದಲ್ಲಿ ಕುಳಿತುಕೊಳ್ಳಲಿರುವ ತಜ್ಞರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಗಯಾನದ ಪ್ರಾವಿಡೆನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆಯಬೇಕಿದ್ದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದುಗೊಂಡಿದೆ

ಹೀಗಾಗಿ ಆಟಗಾರರು ಮತ್ತೆ ಮೈದಾನಕ್ಕಿ ಳಿಯಲಿಲ್ಲ ಮಳೆ ನಿಲ್ಲದ ಕಾರಣ ಅಂಪ್ಟೆರ್ ಗಳು ಪಂದ್ಯವನ್ನು ರದ್ದುಪಡಿಸಿದರು ಇದಕ್ಕೂ ಮುನ್ನ ಟಾಸ್ ಗೆದ್ದ ಭಾರತ ತಂಡ ಆತಿಥೇಯ ತಂಡವನ್ನು ಬ್ಯಾಟಿಂಗ್ ಗೆ ಆಹ್ವಾನಿಸಿತು ಮೂರು ಪಂದ್ಯಗಳ ಸರಣಿಯ ಎರಡನೇ ಏಕದಿನ ಪಂದ್ಯ ಭಾನುವಾರ ಪೋರ್ಟ್ ಆಫ್ ಸ್ವೇನ್ನಲ್ಲಿ ನಡೆಯಲಿದೆ